ಈ ವೇಳೆ ಮಾತನಾಡಿದ ಅವರು ರಕ್ಷಣೆ ಮತ್ತು ವೈಮಾನಿಕ ವಲಯದಲ್ಲಿ ಭಾರತದ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿನ ಮುಂದೆ ತೆರೆದಿಡಲು ಇದೊಂದು ತಾಜಾ ಉದಾಪರಣೆ ಎಂದು ಹೇಳಿದ್ದಾರೆ

ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ವಿಶ್ವದಲ್ಲಿಯೇ ಮುಂಚೂಣಿಯಲ್ಲಿ ಗುರುತಿಸಿಕೊಳ್ಳಲು ನೆರವಾಗಲಿದೆ ಎಂದರು ಕಳೆದ ಆರು ವರ್ಷಗಳಲ್ಲಿ ದೇಶದಲ್ಲಿ ರಕ್ಷಣೆ ವೈಮಾನಿಕ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳ ಹೂಡಿಕೆಗೆ ಪಲವು ಸುಧಾರಣೆಗಳನ್ನು ತರಲಾಗಿದೆ ಇದರಿಂದ ಹೂಡಿಕೆಗೆ ವಿಮಲ ಅವಕಾಶಗಳವೆ ಎಂದು ಅವರು ಹೇಳಿದರು ಸ್ಥಾವಲಂಬಿ ಭಾರತ ನಿರ್ಮಾಣಕ್ಕಾಗಿ ರಕ್ಷಣಾ ವಲಯದಲ್ಲಿ ಅನೇಕ ಸುಧಾರಣಾ ಕ್ರಮಗಳನ್ನು ತರಲಾಗಿದೆ ಇದರಿಂದಾಗಿ ಅರ್ಥಿಕ ಚೇತರಿಕೆಗೆ ಒತ್ತು ನೀಡುವ ಜೊತೆಗೆ ಮೂಲಸೌಕರ್ತ ಅಭಿವ್ಯದ್ದಿಗೂ ನೆರವಾಗಲಿದೆ ಎಂದು ಹೇಳಿದರು ಭಾರತ ಶಾಂತಿ ಮತ್ತು ಸಹಬಾಳ್ವೆಯಲ್ಲಿ ನಂಜಿಕೆಯಿಟ್ಟಿದೆ ಹೀಗಾಗಿಯೇ ಕೊರೋನಾ ಸೋಂಕಿನ ಸಮಯದಲ್ಲಿ ಮಾನವೀಯ ನೆಲೆಗೆಟ್ಟನಲ್ಲಿ ಲಿಕೆಯನ್ನು ಪೂರೈಕೆ ಮಾಡುವ ಕೆಲಸವನ್ನು ಮಾಡುತ್ತಿದೆ ನೆರೆ ದೇಶಗಳಿಗೆ ವೈದ್ಯಕೀಯ ತಂಡ ದಿಷಧಿಗಳು ರಕ್ಷಣಾ ಉಪಕರಣಗಳು ವೆಂಟಿಲೇಟರ್ಗಳು ಮಾಸ್ಕಗಳು ಗ್ಲೌಸ್ಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪೂರೈಕೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ಲಾರೆ

ಹಿಂದೂ ಮಹಾಸಾಗರದ ರಕ್ಷಣಾ ಸಚಿವರ ಸಮ್ಮೇಳನದಲ್ಲಿ ಈ ವಲಯದ ಶಾಂತಿ ಭದ್ರತೆಗೆ ಆದ್ದತೆ ನೀಡಲಾಗಿದೆ ಎಂದರು

ಬೆಂಗಳೂರಿನ ಒಂದೂಸ್ತಾನ್ ಏರೋನಾಟಕಲ್ ಲಿಮಿಟೆಡ್ ಎಚ್ಎಎಲ್ ವತಿಯಿಂದ ಇಂದು ದೇಶೀಯ ನಿರ್ಮಿತ ಮೂರು ಲಘು ವಿಮಾನಗಳನ್ನು ಭಾರತೀಯ ನೌಕಾಪಡೆಗೆ ಪಸ್ತಾಂತರಿಸಲಾಯಿತು ಕರಾವಳಿ ಭದ್ರತೆಗಾಗಿ ನಿರ್ಮಿಸಲಾಗಿರುವ ಲಘು ವಿಮಾನಗಳು ಪುಲ್ ಗ್ಲಾಸ್ ಕಾಕ್ ಪಿಟ್ ಸೇರಿದಂತೆ ಅತ್ನಾಧುನಿಕ ಏವಿಯಾನಿಕ್ಸ್ ಹಾಗೂ ಇನ್ನಿತರ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಪದಿನಾರು ಹೆಲಿಕಾಪ್ಲರ್ಗಳಗೆ ತಯಾರಿಕಾ ಆದೇಶ ನೀಡಲಾಗಿದ್ದು ಏರೋ ಇಂಡಿಯಾ ಆಂಗವಾಗಿ ಎಜ್ಎಎಲ್ ಮೂರು ಹೆಲಿಕಾಪ್ವರ್ಗಳನ್ನು ಸಿದ್ದಪಡಿಸಿ ನೌಕಾಪಡೆಗೆ ಹಸ್ತಾಂತರಿಸಿದೆ ಎಂದು ನೌಕಾ ಸಿಬ್ಲಂದಿ ಮುಖ್ಯಸ್ಥ ಅಡ್ಲಿರಲ್ ಕರಮ್ ಬೀರ್ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ದೇಶದಲ್ಲಿ ಕೈಗಾರಿಕೆಗಳಿಗೆ ಅನುಮತಿ ಮತ್ತು ಅನುಮೋದನೆಗಾಗಿ ಏಕ ಗವಾಕ್ಷಿ ವ್ಯವಸ್ಥೆ ಏರ್ಪಾಟು ಮಾಡಲು ಕೇಂದ್ರ ಕಾರ್ಯೋನ್ಮುಖವಾಗಿದೆ ರಾಜ್ವಸಭೆಯಲ್ಲಿಂದು ವಾಣಿಜ್ವ ಮತ್ತು ಕೈಗಾರಿಕೆ ಖಾತೆ ಸಹಾಯಕ ಸಚಿವ ಸೋಮ್ ಪ್ರಕಾಶ್ ಲಿಖಿತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಮಾಹಿತಿ ಕಲೆಹಾಕಲು ಮತ್ತು ಅನುಮತಿ ಪಡೆದುಕೊಳ್ಳಲು ಹೂಡಿಕೆದಾರರು ಪ್ರಸಕ್ತವಾಗಿ ಪಲವಾರು ಐಟಿ ವೇದಿಕೆಗಳು ಮತ್ತು ವಿವಿಧ ಷೇರುದಾರರ ಕಚೇರಿಗಳಿಗೆ ಭೇಟಿ ನೀಡಬೇಕಾಗುತ್ತದೆ ಈ ತೊಂದರೆ ಪರಿಪರಿಸುವ ಸಲುವಾಗಿ ಒಂದು ಕೇಂದ್ರೀಕ್ಷಕ ಹೂಡಿಕೆ ಅನುಮತಿ ಸೆಲ್ ರಚನೆ ಕುರಿತು ಪ್ರಸ್ತಾಪಿಸಲಾಗಿತ್ತು ಭಾರತದಲ್ಲಿ ವ್ಲಾಪಾರ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ಆಗತ್ಯವಿರುವ ಎಲ್ಲಾ ಕೇಂದ್ರ ಮತ್ತು ರಾಜ್ಯದ ಆನುಮತಿಗಳು ಮತ್ತು ಆನುಮೋದನೆಗಳನ್ನು ಪಡೆಯಲು ಒಂದು ಪಂತದ ಡಿಜಿಬಲ್ ವೇದಿಕೆಯಂತೆ ಈ ಸೆಲ್ ರಚಿಸಲು ಯೋಜಿಸಲಾಗುತ್ತಿದೆ ದೇಶದ ರೈತರು ಬಡವರು ಮತ್ತು ಹಳ್ಳಿಗಳ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಲಸಭೆಯಲ್ಲಿಂದು ಹೇಳದ್ದಾರೆ ಸಂಸತ್ತಿನ ಜಂಟಿ ಸದನವನ್ನುದ್ದೇತಿಸಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯ ಚರ್ಚೆಯ ಸಮಯಲ್ಲಿ ಅವರು ಈ ವಿಷಯವನ್ನು ಮನರುಜ್ವರಿಸಿದ್ದಾರೆ ರೈತ ನಾಯಕರೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಹೊಸ ಕೃಷಿ ಕಾಯ್ದೆಗಳಿಂದ ರೈತರು ತಮ್ಮ ಉತ್ಪನ್ನಗಳನ್ನು ದೇಶದ ಯಾವುದೇ ಭಾಗದಲ್ಲಿ ಮಾರಾಟ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಮಂಡಿಗಳಲ್ಲಿ ತೆರಿಗೆ ಪಾವತಿಸಿದಂತೆ ಹಾಗೂ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಯಾವುದೇ ತೆರಿಗೆ ಪಾವತಿ ಮಾಡಬೇಕಾಗಿಲ್ಲ ಕೆಲವರಿಂದ ಅಪಪ್ರಚಾರ ಮತ್ತು ಸುಳ್ಳು ಮಾಹಿತಿ ಪರಡಲಾಗುತ್ತಿದೆ ಹೀಗಾಗಿ ಕೃಷಿ ಕಾಯ್ದೆಗಳ ವಿರುದ್ದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಸಚಿವರು ಹೇಳಿದರು ಹೊಸ ಕೃಷಿ ಕಾಯ್ದೆಗಳು ರೈತರ ಹಿತ ಕಾಪಾಡಲಿವೆ

ಇದರಿಂದಾಗಿ ದೇಶದಲ್ಲಿ ಕೊರೋನಾ ಸೋಂಕಿನ ಚೇತರಿಕೆ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ ವೈಯಕ್ತಿಯ ರಕ್ಷಣಾ ಉಪಕರಣಗಳನ್ನು ದೇಶದಲ್ಲಿ ತಯಾರು ಮಾಡುವ ಮೂಲಕ ವಿದೇಶಕ್ಕೂ ಕಳುಹಿಸಲಾಗಿದೆ ಕೊರೋನಾ ಸೋಂಕಿಗೆ ಲಿಸಿಕೆ ಹಾಕುವ ಬ್ಲಪತ್ ಕಾರ್ಯಕ್ರಮವನ್ನು ಹಮ್ನಿಕೊಳ್ಳಲಾಗಿದ್ಲು ಲಿಸಿಕೆ ನೀಡಿಕೆಯಲ್ಲಿಯೂ ಇತರೆ ದೇಶಗಳ ಜೊತೆ ಕೈಜೋಡಿಸಲಾಗಿದೆ ಎಂದು ಅವರು ತಿಳಿಸಿದರು ದೇಶದ ಗ್ರಾಮ ಪಂಚಾಯಿತಿಗಳು ಆರ್ಥಿಕವಾಗಿ ಸದ್ಗಢವಾಗಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಾಗ ಹೇಳುತ್ತಿರುತ್ತಾರೆ

ಇದೀಗ ದೇಶದ ಎಲ್ಲಾ ರಾಜ್ವಗಳಗೆ ವಿಸ್ತರಿಸಲಾಗಿದೆ ಮನ್ನೇಗಾ ಯೋಜನೆಗೆ ಹೊಸ ರೂಪ ನೀಡಲಾಗಿದೆ ಯುಖಎ ಸರ್ಕಾರದ ಅವಧಿಗಿಂತ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಹೆಜ್ಜಿನ ಷಣ ಖರ್ಚು ಮಾಡಲಾಗಿದೆ ಸ್ವಸಪಾಯ ಸಂಘಗಳ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗಿದೆ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯಡಿ ಹಳ್ಳಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ರೈತ ಉತ್ಪಾದನಾ ಕೇಂದ್ರಗಳು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತ ಸಮುದಾಯಕ್ಕೆ ಕೃಷಿ ಚಟುವಟಿಕೆ ಕೈಗೆತ್ತಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು

ಇದಕ್ಕೂ ಮುನ್ನ ಇಂಗ್ಲೆಂಡ್ ತಂಡದ ನಾಯಕ ಟಾಸ್ ಗೆದ್ದು ಬ್ದಾಟಿಂಗ್ ಆಯ್ಕೆ ಮಾಡಿಕೊಂಡರು ಕೊರೋಣಾ ಸೋಂಕಿನ ಒಂದು ವರ್ಷದ ಬಳಕ ಭಾರತ ಕ್ರಿಕೆಟ್ ತಂಡ ದೇಶದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಕ ಆಡುತ್ತಿದೆ

ಪ್ರಮುಖ ನೀತಿ ದರಗಳಲ್ಲಿ ಯಥಾಶ್ಥಿತಿಯನ್ನು ಮುಂದುವರಿಸಲು ವಿಕ್ತೀಯ ನೀತಿ ಪರಾಮರ್ಶೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ಹೇಳಿದೆ ಕೋವಿಡ್ ಸಾಂಕಾಮಿಕದ ಪರಿಣಾಮ ತಗ್ಗಿಸಲು ಪಾಗೂ ಬೆಳವಣಿಗೆಯನ್ನು ಪುನರುಜ್ಜೀವನಗೊಳಿಸಲು ಸಾಧ್ಯವಾಗುವವರೆಗೆ ನೀತಿ ದರಗಳಲ್ಲಿ ಯಥಾಸ್ಥಿತಿ ಮುಂದುವರೆಯಲಿದೆ